ಲೋಕಸಭಾ ಕ್ವೇತ್ರದಿಂದ ನಾಮಪತ್ರ ಸಲ್ಲಿಕೆ

ರಾಷ್ಟೀಯ ತನಿಖಾ ಸಂಸ್ಡೆಯಿಂದ ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ಗೆ ಸೇರಿದ ಇಬ್ಬ ರ ಭಯೋತ್ಸಾದಕರ ಬಂಧನ

ಅಧ್ಯಕ್ಷ ಸಿರಿಸೇನಾ ಚ್ಚೆನಾದ ವುಹಾನ್ನಲ್ಲಿ ನಡೆದಿರುವ ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿಂದು ಹಿ

ಹಿರಿಯ ಬಿಜೆಪಿ ನಾಯಕರಾದ ಅಮಿತ್ ಶಾ

ಅಕಾಲಿ ದಳದ ಹಿರಿಯ ನಾಯಕ ಹಾಗೂ ಪಂಜಾಬ್ನ ಮಾಜಿ ಮುಖ್ಯಮಂತಿ ಪ್ರಕಾಶ್ ಸಿಂಗ್ ಬಾದಲ್ ಜೆಡಿಯು ಮುಖ್ಯಸ್ಥ ನಿತೀಶ್ಕುಮಾರ್ ಶಿವಸೇನಾ ಮುಖ್ಯಸ್ಥ ಉದ್ದವ್ ಠಾಕ್ರೆ ಎಲ್ಜೆಪಿ ಅಧ್ಯಕ್ಷ ರಾಮ್ವಿಲಾಸ್ ಪಾಸ್ಲಾನ್ ಸೇರಿದಂತೆ ಎನ್ಡಿಎದ ಹಲವಾರು ಪ್ರಮುಖರು ಸಹ ನಾಮಪತ್ರ ಸಲ್ಲಿಕೆ ಕೇಂದ್ರದಲ್ಲಿ ಹಾಜರಿದ್ದರು ನರೇಂದ ಮೋದಿ ಅವರು ವಾರಾಣಸಿ ಕ್ಷೇತ್ರದಿಂದ ಎರಡನೇ ಬಾರಿಗೆ ಲೋಕಸಭೆಗೆ ಆಯ್ಲೆ ಬಯಸಿದ್ದು

ಅವರು ವಾರಾಣಸಿಯಲ್ಲಿಂದು ನಾಮಪತ್ರ ಸಲ್ಲಿಕೆಗೆ ಮುನ್ನ ಪಕ್ಷದ ಕಾರ್ಯಕರ್ತರನ್ನುದ್ಲೇಶಿಸಿ ಮಾತನಾದಿ ಪಕ್ಷದ ಕಾರ್ಯಕರ್ತರೇ ನಿಜವಾದ ಉಮೇದುವಾರರು ಎಂದು ಹೇಳಿದರು

ವಾರಾಣಸಿ ಕ್ಷೇತ್ರದಿಂದ ಅವರು ತಮ್ಮ ಎರಡನೇ ಅವಧಿಗೆ ಆಯ್ಲೆ ಬಯಸುತ್ತಿದ್ದು

ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಜಯ್ ರಾಯ್ ಹಾಗೂ ಮೈತ್ರಿ ಪಕ್ಷದಿಂದ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಯಾಗಿ ಶಾಲಿನಿ ಯಾದವ್ ಮೋದಿ ಅವರನ್ನು ಎದುರಿಸಲಿದ್ದಾರೆ ಲೋಕಸಭಾ ಚುನಾವಣೆಯ ಳನೇ ಹಂತದ ಮತದಾನಕ್ಕೆ ಸಂಬಂಧಿಸಿದಂತೆ ಪ್ರಚಾರ ಭರಾಟೆ ತಾರಕಕ್ಕೇರಿದೆ

ಈ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ನಾಳಿ ಸಂಜೆ ಅಂತ್ಯಗೊಳ್ಳಲಿದ್ದು ಮತದಾರರ ಓಲ್ಯೆಕೆಗೆ ಎಲ್ಲ ಪಕ್ಷಗಳ ನಾಯಕರು ಸರ್ವ ಪ್ರಯತ್ತ ನಡೆಸಿದ್ದಾರೆ ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ದೇಶದೆಲ್ಲೆಡೆ ಬಿರುಸಿನ ಪ್ರಚಾರ ಕ್ಷೆಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಸಿಧಿ ಮತ್ತು ಜಬಲ್ಪುರ್ಗಳಲ್ಲಿ ಹಾಗೂ ಮಹಾರಾಷ್ಟ್ವದ ಮುಂಬೈನ ಬಾಂಧ್ರಾ ಕುರ್ಲಾ ಸಂಕೀರ್ಣದಲ್ಲಿಂದು ಚುನಾವಣಾ ರ್ಯಾಲಿಗಳನ್ನುದ್ಗೇಶಿಸಿ ಮಾತನಾಡಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಅವರು ರಾಜಸ್ತಾನದ ಜಲೋರ್ನಲ್ಲಿ ಸಾರ್ವಜನಿಕ ಸಭೆ ಉದ್ಲೇಶಿಸಿ ಮಾತನಾಡಲಿದ್ದಾರೆ ಕಾಂಗೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಬಿಹಾರದ ಸಮಷ್ಠಿಪುರ್ ಒಡಿಶಾದ ಬಾಲಸೋರ್ ಮತ್ತು ಮಹಾರಾಷ್ಟ್ ಅಹಮದ್ ನಗರಗಳಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ಗೇಶಿಸಿ ಮಾತನಾದುವ ಕಾರ್ಯಕ್ರಮವಿದೆ ಕಾಂಗೈಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಅವರು ಉತ್ತರ ಪ್ರದೇಶದಲ್ಲಿ ಪ್ರಚಾರ ನಡೆಸುವರು ರಾಜ್ಯದ ಉರಾಯಿ ಮತ್ತು ಜಲೋನ್ಗಳಲ್ಲಿ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ರ್ಯಾಲಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಅವರು ಸುದ್ದಿಸಂಸ್ಣೆಯೊಂದಿಗೆ ಮಾತನಾಡಿ ಬಿಎಸ್ಪಿ ಮತ್ತು ಆರ್ಎಲ್ಡಿ ಜೊತೆಗಿನ ನಮ್ಮ ಮೈತ್ರಿ ಬಲಿಷ್ಣವಾಗಿದ್ದು ಬಿಜೆಪಿ ಅಧಿಕಾರಕ್ಕೆ ಮರಳದಂತೆ ನೋಡಿಕೊಳ್ಳಲು ತಮ್ಮ ಪಕ್ಷ ಅರ್ಧದಷ್ಟು ಸೀಟನ್ನು ಬಿಟ್ಟುಕೊಟ್ಟಿದೆ ಎಂದು ಹೇಳಿದರು

ಈ ಸಮಯದಲ್ಲಿ ಚಲನಚಿತ್ರವನ್ನು ಪ್ರದರ್ಶಿಸಬಹುದೇ ಎಂಬುದು ಮುಖ್ಯ ವಿಷಯವಾಗಿದೆ ಎಂದಿರುವ ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತ್ಪತ್ಲದ ನ್ಯಾಯಪೀಠ ಚುನಾವಣಾ ಆಯೋಗ ಈ ಬಗ್ಗೆ ನಿರ್ಧಾರ ಕೈಗೊಂಡಿದೆ

ಚಿತ್ರದ ನಿರ್ಮಾಪಕರು ವಾದ ಮಂಡಿಸಿ ಕೇಂದ್ರೀಯ ಚಲನಚಿತ್ರ ಪ್ರಮಾಣ ಮಂಡಳಿ ಚಿತ್ರಕ್ಕೆ ಅನುಮತಿ ನೀಡಿದ್ದು ಚುನಾವಣಾ ಆಯೋಗದ ಆದೇಶ ಅದಕ್ಕೆ ವ್ಯತಿರಿಕ್ತವಾಗಿದೆ ಎಂದು ಹೇಳಿದರು ರಾಷ್ಟೀಯ ತನಿಖಾ ಸಂಸ್ಡೆ ಎನ್ಐಎ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ಗೆ ಸೇರಿದ ಇಬ್ಬರು ಭಯೋತ್ಪಾದಕರನ್ನು ನಿನ್ನೆ ಬಂಧಿಸಿದೆ ಭಯೋತ್ಸಾದಕರಾದ ತನ್ನೀರ್ ಅಲಿಯಾಸ್ ತನ್ನೀರ್ ಅಹಮದ್ ಘನಿ ಹಾಗೂ ಬಿಲಾಲ್ ಮಿರ್ ಅಲಿಯಾಸ್ ಬಿಲಾಲ್ ಅಹಮದ್ ಮಿರ್ರನ್ನು ಸಾರ್ವಜನಿಕ ಸುರಕ್ಷತೆ ಕಾಯ್ಲೆಯಡಿ ಬಂಧಿಸಲಾಗಿದ್ದು ಜಮ್ಮುವಿನ ಕೋಟ್ ಬಲ್ಲಾಲ್ ಜೈಲಿನಲ್ಲಿ ಇರಿಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ ಅವರುಗಳನ್ನು ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು

ಜ್ವೆಷ್ ಎ ಮೊಹಮ್ಮದ್ ಹಿರಿಯ ನಾಯಕರು ಇವರೀರ್ವರನ್ನು ಭಾರತದಲ್ಲಿ ನಿಷೇಧಿತ ಉಗ ಸಂಘಟನೆಗಳಿಗೆ ಶಕ್ತಿ ತುಂಬಲು ಹೆಚ್ಚು ಹೆಚ್ಚು ಜನರನ್ನು ಸಂಘಟನೆಗಳಿಗೆ ಸೇರಿಸಿಕೊಳ್ಳುಬವ ಪಿತೂರಿಗೆ ಬಳಸಿಕೊಳ್ಳುತ್ತಿದ್ದರು ಎಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ

ಶ್ರೀಲಂಕಾದಲ್ಲಿ ಕರ್ತವ್ಯ ನಿರ್ಲಷ್ಯ ತೋರಿದ ಅಧಿಕಾರಿಗಳ ವಿರುದ್ದ ಕ್ರಮಕ್ವೆಗೊಳ್ಳಲಾಗುವುದು ಮತ್ತು ಮುಂಬರುವ ದಿನಗಳಲ್ಲಿ ಭದ್ರತಾ ವ್ಯವಸ್ಥೆಯ ಅಮೂಲಾಗ್ರ ಪುನಾರಚನೆ ನಡೆಸಲಾಗುವುದು ಎಂದು ಅಲ್ಲಿನ ಅಧ್ಯಕ್ಷ ಮೈತ್ರಿಪಾಲಸಿರಿಸೇನಾ ಹೇಳಿದ್ದಾರೆ ಅವರು ಕೊಲಂಬೊದಲ್ಲಿ ಮಾದ್ಯಮ ಸಮಾವೇಶಿ ಉದ್ಗೇಶಿಸಿ ಮಾತನಾಡಿ ಸ್ಗೇಹಿದೇಶದಿಂದ ಬೇಹುಗಾರಿಕಾ ಸಂಸ್ಥೆಗೆ ಈ ತಿಂಗಳ ಳ ರಂದು ವಿವರ ಮಾಹಿತಿ ದೊರೆತಿದ್ದು ಅದರಲ್ಲಿ ಭಾನುವಾರ ಸಂಭವಿಸಿದ ದಾಳಿಗಳ ವಿಧಿವಿಧಾನಗಳ ಸುಳಿವು ನೀಡಲಾಗಿತ್ತು ಎಂದು ಹೇಳಿದರು

ಈ ಮಧ್ಯೆ ಭದ್ರತಾ ಪರಿಸ್ಥಿತಿ ಬಿಗುವಿನಿಂದಲೇ ಕೂಡಿದ್ದು ಶಂಕಿತರ ಮೇಲಿನ ಪೊಲೀಸ್ ದಾಳಿಗಳು ಮುಂದುವರೆದಿವೆ ಈ ದಾಳಿಗಳಲ್ಲಿ ಶಾಮಿಲಾಗಿದ್ದಾರೆ ಎನ್ನಲಾಗಿದ್ದ ಮೂವರು ಮಹಿಳೆಯರು ಮತ್ತು ಒಬ್ಲ ಶಂಕಿತನ ಬಗ್ಗೆ ಮಾಹಿತಿ ನೀಡಿರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಬ್ರಿಟನ್ ಮತ್ತು ಇಸ್ರೇಲ್ ಸೇರಿದಂತೆ ಕೆಲ ದೇಶಗಳು ಪ್ರಯಾಣ ಸಲಹಾ ಸೂಚನೆಗಳನ್ನು ನೀಡಿವೆ

ಈ ಮಧ್ಯೆ ದೇಶದಲ್ಲಿ ಭಾನುವಾರದ ದಾಳಿಗಳ ನಂತರ ಮುಂದುವರೆದಿರುವ ಭದ್ರತಾ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಹೇಮಸಿರಿ ಫರ್ನಾಂಡೋ ರಾಜೀನಾಮೆ ನೀದಿದ್ದಾರೆ ಈ ದಾಳಿಗಳ ಬಗ್ಗೆ ಗುಪ್ತಚರ ಇಲಾಖೆಗೆ ಲಭ್ಯವಾಗಿದ್ದ ಸುಳಿವುಗಳ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಭದ್ರತಾ ಪಡೆಗಳು ವಿಫಲವಾಗಿದ್ದವು ಎಂಬ ಕಾರಣಕ್ಕೆ ರಾಜೀನಾಮೆ ನೀಡುವಂತೆ ಅವರನ್ನು ಕೇಳಲಾಗಿತ್ತು ಚ್ಟೆನಾದ ವುಹಾನ್ನಲ್ಲಿ ನಡೆದಿರುವ ಬ್ಯಾದ್ಮಿಂಟನ್ ಏಷ್ಯನ್ ಚಾಂಪಿಯನ್ ಶಿಪ್ನ ಕ್ವಾರ್ಟರ್ ಫ್ಟೆನಲ್ ಪಂದ್ಯಗಳಲ್ಲಿ ಇಂದು ಭಾರತದ ಅಗ ಆಟಗಾರರಾದ ಪಿ

ಸಿಂಧು ಸ್ವೆನಾನೆಹ್ಲಾಲ್ ಮತ್ತು ಸಮೀರ್ ವರ್ಮಾ ಆಡಲಿದ್ದಾರೆ

ಎರಡನೇ ಮಾರ್ಷಲ್ ಅರ್ಜುನ್ ಸಿಂಗ್ ಸ್ಮಾರಕ ಅಂತರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯನ್ನು ಗೆದ್ದುಕೊಂಡಿದೆ

ಸರಣಿಯಲ್ಲಿ ತಾನು ಆದಿದ ಎಲ್ಲ ಪಂದ್ಯಗಳಲ್ಲಿಯೂ ಸಹ ಐಸಿಆರ್ ಗೆಲುವು ಸಾಧಿಸಿದೆ